ಹದಿನೇಳು ಶಾಸಕರನ್ನು ಅನರ್ಹಗೊಳಿಸಿದ್ದ ಈ ಹಿಂದಿನ ಸ್ವೀಕರ್ ಕ್ರಮಕ್ಕೆ ಸುಪ್ರೀಂಕೋರ್ಟ್ ಸಮರ್ಥನೆ ಉಪಚುನಾವಣೆಗೆ ಸ್ಪರ್ಧಿಸಲು ಅನರ್ಹರಿಗೆ ಅವಕಾಶ

ಸರ್ಕಾರದ ಎಲ್ಲ ವಹಿವಾಟುಗಳು ಪಾರದರ್ಶಕವಾಗಿರಬೇಕು ನ್ನಾಯಾಂಗವೂ ಸರ್ಕಾರದ ಅಂಗವಾಗಿರುವುದರಿಂದ ಈ ನಿಯಮ ಅದಕ್ಕೂ ಅನ್ವಯವಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಹೇಳದೆ ಸುಪ್ರೀಂಕೋರ್ಟ್ನ ಎಲ್ಲ ನ್ನಾಯಮೂರ್ತಿಗಳೂ ಆರ್ಟಐ ವಾಪ್ತಿಗೆ ಒಳಪಡುತ್ತಾರೆ ನೆಲದ ಕಾಯ್ಲೆ ಕಾನೂನುಗಳು ಅವರಿಗೂ ಅಸ್ವಯವಾಗುತ್ತವೆ ನ್ನಾಯಾಂಗದ ಕಾರ್ಯ ವಿಧಾನ ಪಾರದರ್ಶಕವಾಗಿರಬೇಕು ನ್ನಾಯಾಲಯ ಕಲಾಪದ ಬಗ್ಗೆ ಮಾಹಿತಿ ನೀಡುವುದರಿಂದ ನ್ನಾಯಾಂಗದ ಸ್ನಾತಂತ್ರ್ಹ್ಮೆ ಧಕ್ಷೆಯಾಗುವುದಿಲ್ಲ ಸ್ನಾತಂತ್ರ್ಯ ಇರುವುದು ನ್ನಾಯಾಂಗಕ್ಷೇ ಹೊರತು ನ್ನಾಯಮೂರ್ತಿಗಳಿಗಲ್ಲ ಮತ್ತು ನ್ನಾಯಾಂಗ ಸ್ನಾತಂತ್ರ್ಯ ಎನ್ನುವುದು ನ್ಯಾಯಮೂರ್ತಿಗಳಿಗೆ ರಕ್ಷಣೆ ನೀಡುವ ಗುರಾಣಿಯಾಗಬಾರದು ಎಂದು ನ್ಯಾಯಪೀಠ ಸಪ್ಪಪಡಿಸಿದೆ ಆದರೂ ನ್ನಾಯಾಂಗಕ್ಷೆ ಸ್ನಾತಂತ್ರ್ಯ ಅಷ್ಲೇ ಅಲ್ಲದೆ ಜವಾಬ್ನಾರಿಯೂ ಇದೆ ಆದ್ದರಿಂದ ನ್ನಾಯಾಂಗ ಸಂಬಂಧಿತ ಆರ್ಟಿಐ ಅರ್ಜಿಗಳಿಗೆ ಮಾಹಿತಿ ಒದಗಿಸುವಾಗ ಗೌಪ್ಚತೆ ಅಂಶಗಳ ರಕ್ಷಣೆಯ ಬಗ್ಗೆಯೂ ಗಮನಿಸಬೇಕಾಗುತ್ತದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟದೆ

ಐವರು ನ್ಯಾಯಮೂರ್ತಿಗಳ ಪೈಕಿ ಮೂವರು ವಿಷಯದ ಪರವಾಗಿದ್ದು ಬಹುಮತದ ತೀರ್ಪು ಹೊರಬಿದ್ದಿದೆ

ಶಾಸಕರ ಅನರ್ಹತೆ ಕುರಿತು ಇಂದು ತೀರ್ಮ ನೀಡಿದ ನ್ನಾಯಾಲಯ ಪ್ರಸಕ್ತ ವಿಧಾನಸಭೆಯ ಅವಧಿ ಪೂರ್ಣವಾಗುವವರೆಗೆ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಷೆ ನಿರ್ಬಂಧ ವಿಧಿಸಿದ ಸ್ವೀಕರ್ ಕ್ರಮ ಸರಿಯಲ್ಲ ಎಂದಿದೆ

ನ್ಯಾಯಮೂರ್ತಿಗಳಾದ ಎನ್

ರಮಣ ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರನ್ನೊಳಗೊಂಡ ತ್ರಿಸದಸ್ಥ ಪೀಠ ಈ ತೀರ್ಮ ನೀಡಿದೆ ಅನರ್ಹ ಶಾಸಕರು ಮೊದಲು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸದೇ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಕ್ಷೆ ನ್ನಾಯ ಪೀಠ ಆಕ್ಸೇಪ ವ್ಯಕ್ತಪಡಿಸಿದೆ ಕಾಂಗ್ರೆಸ್ನ ಪ್ರತಾಪ್ಗೌಡ ಪಾಟೀಲ್ ಬಿ

ಪಾಟೀಲ್ ಶಿವರಾಮ್ ಹೆಬ್ಲಾರ್ ಎಸ್

ಸೋಮಶೇಖರ್ ಭೈರತಿ ಬಸವರಾಜು ಆನಂದ್ ಸಿಂಗ್ ಆರ್ ರೋಷನ್ ದೇಗ್ ಎನ್ ಮುನಿರತ್ನ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ ತ್ರೀಮಂತ್ ಪಾಟೀಲ್ ರಮೇಶ್ ಜಾರಿಹೊಳಿಮಹೇಶ್ ಕುಮಟ್ಟಿ ಆರ್ ಶಂಕರ್ ಜೆಡಿಎಸ್ನ ಕೆ ಗೋಪಾಲಯ್ಲ ಎ

ವಿಶ್ವನಾಥ್ ಮತ್ತು ಕೆ

ನಾರಾಯಣಗೌಡ ಅವರನ್ನು ವಿಧಾನಸಭೆಯಿಂದ ಅಂದಿನ ಸ್ವೀಕರ್ ಕೆ

ರಮೇಶ್ ಕುಮಾರ್ ಅನರ್ಹಗೊಳಿಸಿದ್ದರು

ಯಡಿಯೂರಪ್ಪ ಹೇಳಿದ್ದಾರೆ

ಆತಂಕವಿಲ್ಲ ಎಂಬ ಆದೇಶವನ್ನು ಸುಪ್ರೀಂಕೋರ್ಟ್ ನೀಡಿದೆ

ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು ಈ ನಡುವೆ ಸರ್ವೋಚ್ನ ನ್ಯಾಯಾಲಯದ ತೀರ್ಪನ್ನು ಗೌರವಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾದ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಅನರ್ಹಗೊಂಡಿರುವ ಶಾಸಕರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಸುಪ್ರೀಂಕೋರ್ಟ್ ನ್ಯಾಯಪೀಠ ಅವಕಾಶ ನೀಡಿರುವುದು ಒಳ್ಳೆಯ ಬೆಳವಣಿಗೆ ಉಪಚುನಾವಣೆಗೆ ಟಿಕೆಟ್ ನೀಡಿಕೆ ಕುರಿತಂತೆ ಪರಿಶೀಲಿಸಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ ಸುಪ್ರಿಂಕೋರ್ಟ್ ನೀಡಿರುವ ತೀರ್ಪನ್ನು ಸ್ವಾಗತಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ

ಅನರ್ಹ ಶಾಸಕರ ಕುರಿತಂತೆ ಸ್ವೀಕರ್ ನೀಡಿದ್ದ ಆದೇಶವನ್ನು ಸುಪ್ರೀಂಕೋರ್ಟ್ ಭಾಗಶಃ ಎತ್ತಿ ಹಿಡಿದಿರುವುದಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಪಕ್ಷಕ್ಷೆ ದ್ರೋಹ ಬಗೆದವರಿಗೆ ಮತದಾರರು ಪಾಠ ಕಲಿಸುತ್ತಾರೆ

ಶೀಘ್ರದಲ್ಲಿಯೇ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಅವರು ತಿಳಿಸಿದರು ಈ ಮಧ್ಯೆ ಕೋಲಾರದಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಮಾಜಿ ಸ್ನೀಕರ್ ರಮೇಶ್ ಕುಮಾರ್ ಸರ್ವೋಚ್ಹ ನ್ನಾಯಾಲಯದ ತೀರ್ಪಿನಿಂದ ತಮಗೆ ನಿರಾಳವಾಗಿರುವುದಾಗಿ ತಿಳಿಸಿದ್ದಾರೆ

ತಮ್ಮನ್ನು ಚುನಾವಣಾ ಮೇಲುಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಅನರ್ಹ ಶಾಸಕರು ಬಿಜೆಪಿ ಸೇರುವ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಅವರು ನವದೆಹಲಿಯಲ್ಲಿ ವರಿಷ್ಠಕೊಂದಿಗೆ ಮಾತುಕತೆ ನಡೆಸಿದ್ದು ನಾಳೆ ಪಕ್ಷದ ಪ್ರಧಾನ ಕಾರ್ಯಾಲಯದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ಅರವಿಂದ್ ಲಿಂಬಾವಳಿ ತಿಳಿಸಿದರು

ಸಿ ಮಾಧುಸ್ತಾಮಿ ಹೇಳಿದ್ಗಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಫಾರ್ಮ್ ಕೊಟ್ಟ ಮೇಲೆಯೇ ಅನರ್ಹರು ಬಿಜೆಪಿ ಸೇರಲಿದ್ದಾರೆ ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಸಮಾಧಾನಿತರನ್ನು ಸಮಾಧಾನಗೊಳಸಲಾಗುವುದು ಉಪ ಚುನಾವಣೆಯಲ್ಲಿ ಹೆಚ್ಚನ ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ ಎಂದರು ವರಿಷ್ಠರು ಅನರ್ಹರಿಗೆ ಟಿಕೆಟ್ ನೀಡಿದರೆ ಅವರ ಪರವಾಗಿ ಕೆಲಸ ಮಾಡುವುದಾಗಿ ರಾಜ್ಯಸಭಾ ಸದಸ್ಯ ಪ್ರಭಾಕರ ಕೋರೆ ತಿಳಿಸಿದ್ದಾರೆ

ಅಶ್ವತ್ ನಾರಾಯಣ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಅವರು ಸೇರ್ಪಡೆಯಾಗುತ್ತಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಜನಪರ ಆಡಳಿತವನ್ನು ಮೆಚ್ಚ ರಾಷ್ಷೀಯ ಪಕ್ಷವಾಗಿರುವ ಬಿಜೆಪಿಯನ್ನು ಸೇರುತ್ತಿರುವುದಾಗಿ ಅನರ್ಹ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ನಾರಾಯಣಗೌಡ ಸ್ಪಷ್ಟಪಡಿಸಿದ್ದಾರೆ

ಮಂಜುನಾಥ್ ಇಂದು ನಾಮಪತ್ರ ಸಲ್ಲಿಸಿದರು

ಹೊಸಕೋಟೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಶರತ್ ಬಜ್ವೇಗೌಡ ಅವರನ್ನು ಬೆಂಬಲಿಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದರು ಗ್ರಾಮೀಣ ಹೈನು ಉದ್ದಮಕ್ಕೆ ದೊಡ್ಡ ಕೊಡುಗೆಯಾಗಬಲ್ಲ ಸಂಶೋಧನೆಗಾಗಿ ದೆಂಗಳೂರಿನ ಐಸಿಎಆರ್ ರಾಷ್ಷೀಯ ಡೈರಿ ಸಂಶೋಧನಾ ಸಂಸ್ಥೆಯ ಪಿಎಚ್ಡಿ ವಿದ್ಯಾರ್ಥಿ ರವಿಪ್ರಕಾಶ್ ಬ್ರಿಕ್ ಯುವ ಸಂಶೋಧಕ ಪ್ರಶಸ್ತಿಗೆ ಆಯ್ಗೆಯಾಗಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಕೆಡದಂತೆ ಸಂರಕ್ಷಿಸುವ ಅಗ್ಗ ದರದ ದೇತೀಯ ನಿರ್ಮಿತ ತೀಥಲೀಕರಣ ಘಟಕದ ಸಂಶೋಧನೆಗಾಗಿ ಅವರಿಗೆ ಈ ಪ್ರತಿಷ್ಠಿತ ಗೌರವ ದೊರತಿದೆ ಬಿಹಾರ ಮೂಲದ ರವಿಪ್ರಕಾತ್ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಈ ಸ್ಪರ್ಧೆಗಾಗಿ ಬ್ರೆಜಿಲ್ಗೆ ತೆರಳದ್ದ ವಿಜ್ವಾನ ಮತ್ತು ತಂತ್ರಜ್ವಾನ ಇಲಾಖೆಯ ನಿಯೋಗದ ಸದಸ್ಥರಾಗಿದ್ದರು

ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಎಸ್